ವೆಚ್ವದಲ್ಲಿ ವಿಮಾನ ನಿಲ್ದಾಣ ಹಾಗೂ ಹೊಸ ಟರ್ಮಿನಲ್ಗಳ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ

ಹಿಮಾಚಲ ಪ್ರದೇಶದ ಕಸೌಲಿಯಲ್ಲಿ ನಿನ್ನೆ ಸರ್ಕಾರಿ ಅಧಿಕಾರಿ ಹತ್ತೆ ಪ್ರಕರಣ ಸ್ವಯಂ ಪ್ರೇರಿತ ವಿಚಾರಣೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್

ಐತಿಹಾಸಿಕ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಜ್ಞೋರ್ತಿಲಿಂಗ ಸಂರಕ್ಷಣೆ ಕುರಿತ ಸಂಪ್ರದಾಯಗಳ ಬಗ್ಗೆ ಮಧ್ಯೆ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ನಕಾರ

ಭಾರತ ಹಾಗೂ ಚೀನಾ ನಡುವೆ ನಾಥೂ ಲಾ ಗಡಿ ಮೂಲಕ ಮತ್ತೆ ದ್ವಿಪಕ್ಷೀಯ ವಹಿವಾಟು ಪುನರಾರಂಭ

ಉತ್ತರ ಕೊರಿಯಾದಲ್ಲಿ ಯಾವುದೇ ಒಪ್ಪಂದವಿಲ್ಲದೆ ಅಮೆರಿಕಾ ಸೇನೆ ನೆಲೆಸಲು ಬಯಸುವುದಾಗಿ ದಕ್ಷಿಣ ಕೊರಿಯಾ ಹೇಳಿಕೆ

ನರೇಂದ್ರ ಮೋದಿ ಆ್ಲಪ್ ಮೂಲಕ ಕರ್ನಾಟಕ ಬಿಜೆಪಿ ರೈತಘಟಕದ ಕಾರ್ಯಕರ್ತರೊಂದಿಗೆ ಅವರು ಸಂವಾದ ನಡೆಸಿದರು ರೈತರು ಎದುರಿಸುತ್ತಿರುವ ಎಲ್ಲಾ ಸಮಸ್ಥೆಗಳನ್ನು ಪರಿಹರಿಸಲು ಹಾಗೂ ಅವರನ್ನು ಸಶಕ್ತಗೊಳಿಸಲು ಎನ್ಡಿಎ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಹತ್ತಾರು ವಿಶೇಷ ಯೋಜನೆಗಳ ಬಗ್ಗೆ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈತರಿಗಾಗಿಯೇ ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದೆ ಅವುಗಳ ಮೂಲಕ ರೈತರು ತಮ್ಮ ಬೆಳೆ ಬೆಳೆಯುವ ಸಂಪೂರ್ಣ ಕಾಲಾವಧಿಯಲ್ಲಿ ಯಾವುದೇ ಸಮಸ್ಟೆಯನ್ನು ಎದುರಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದರು

ಇದು ಸಾರ್ವಕಾಲಿಕವಾಗಿ ಅಧಿಕವಾಗಿದೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮೂರೂವರೆ ಕೋಟ ರೈತರು ಫಲಾನುಭವಿಗಳಾಗಿದ್ದು

ಕೇಂದ್ರ ಸರ್ಕಾರ ಕೆಲವು ನಿರ್ದಿಷ್ಟ ಬೆಳೆಗಳಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಿದ್ದು ಇದು ಉತ್ಪಾದನಾ ವೆಚ್ಚದ ಒಂದೂವರೆಪಟ್ಟು ಆಗಿದೆ ಎಂದರು ಕಾಂಗ್ರೆಸ್ ವಿರುದ್ದ ಹರಿಹಾಯ್ದ ಪ್ರಧಾನಮಂತ್ರಿ ಕರ್ನಾಟಕದಲ್ಲೂ ರೈತರ ಅಭಿವೃದ್ದಿಗೆ ಪೂರಕ ಹಾಗೂ ಅಗತ್ವವಾದ ಸೂಕ್ಷ್ಮ ಸರ್ಕಾರದ ಅಗತ್ತವಿದೆ ಫಸಲ್ ಬೆಳೆ ವಿಮೆ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ರೈತರಿಗೆ ನೆರವಾಗಿಲ್ಲದಿರುವುದು ದುರದೃಷ್ಟಕರ ಎಂದು ಹೇಳಿದರು

ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಹಿಮಾಚಲ ಪ್ರದೇಶದ ಕಸೌಲಿಯಲ್ಲಿ ನಿನ್ನೆ ಸರ್ಕಾರಿ ಅಧಿಕಾರಿ ಗುಂಡಿಗೆ ಬಲಿಯಾದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸ್ವಯಂಪ್ರೇರಿತವಾಗಿ ತನಿಖೆಗೆ ಸೂಚಿಸಿದೆ ಈ ಘಟನೆ ಅತ್ತಂತ ಗಂಭೀರ ಎಂದು ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ನ ದ್ವಿಸದಸ್ವ ಪೀಠ ತನ್ನ ಆದೇಶವನ್ನು ಜಾರಿಗೊಳಿಸುವಂತೆ ಸರ್ಕಾರಿ ಅಧಿಕಾರಿಗಳಿಗೆ ಸೂಚಿಸಿದೆ ನಗರ ಯೋಜನೆ ಸಹಾಯಕಿ ಶಾಯಿಲ್ಬಾಲಾ ಶರ್ಮಾ ಅವರು ನಿನ್ನೆ ಕಸೌಲಿಯ ನಾರಾಯಣಿ ಗೆಸ್ಟ್ ಹೌಸ್ ಬಳಿ ನಡೆಯುತ್ತಿದ್ದ ಅನಧಿಕೃತ ಕಟ್ಟಡ ನಿರ್ಮಾಣವನ್ನು ಸ್ಥಗಿತಗೊಳಿಸಲು ಮುಂದಾದಾಗ ಆ ಕಟ್ಟಡದ ಮಾಲೀಕ ವಿಜಯ್ ಸಿಂಗ್ ಎಂಬಾತ ಆಕೆಯ ಮೇಲೆ ಗುಂಡು ಹಾರಿಸಿದ್ದ ಎನ್ನಲಾಗಿದೆ ಗಾಯಗೊಂಡ ಶಾಯಿಲ್ಬಾಲಾ ನಂತರ ಮೃತಪಟ್ಟದ್ದರು ನಿರ್ಮಾಣ ಸ್ನಗಿತ ಕಾರ್ಯಾಚರಣೆಗೆ ಅಧಿಕಾರಿ ಮುಂದಾಗಿದ್ಗಾಗ ಪೊಲೀಸರು ಅವರಿಗೆ ಸಹಕಾರ ನೀಡಲಿಲ್ಲವೇ ಎಂದು ನ್ವಾಯಪೀಠ ಪ್ರಶ್ನಿಸಿದೆ ಈ ಪ್ರಕರಣವನ್ನು ನ್ಯಾಯಪೀಠ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರ ಮುಂದೆ ತಂದಿದ್ದು ನಾಳೆ ಈ ಪ್ರಕರಣವನ್ನು ವಿಚಾರಣೆಗೆ ಪರಿಗಣಿಸುವಂತೆ ಅವರಿಗೆ ಮನವಿ ಮಾಡಿದೆ ಉಜ್ಞಯಿನಿಯ ಪುರಾತನ ಮಹಾಕಾಳೇಶ್ವರ ದೇವಾಲಯದಲ್ಲಿ ಜ್ಲೋರ್ತಿಲಿಂಗವನ್ನು ಸಂರಕ್ಷಿಸುವ ಕುರಿತಂತೆ ಸಂಪ್ರದಾಯವನ್ನೂ ಪಾಲಿಸುವ ನಿಟ್ಲನಲ್ಲಿ ತಾನು ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇಂದು ಹೇಳಿದೆ ವಿಚಾರಣೆ ಕೈಗೆತ್ತಿಕೊಂಡ ದ್ವಿಸದಸ್ಯ ಪೀಠ ಈ ನಿಲುವು ಪ್ರಕಟಿಸಿದ್ದು ಈ ಐತಿಹಾಸಿಕ ದೇವಾಲಯದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಹೇಳಿದೆ ಅರ್ಜಿದಾರರು ನೀಡಿರುವ ಎಲ್ಲಾ ಸಲಹೆಗಳನ್ನು ನ್ಲಾಯಪೀಠ ಗಮನಿಸಿದ್ದು ಅವುಗಳನ್ನು ಜಾರಿಗೆ ತರುವಂತೆ ದೇವಸ್ಥಾನ ಆಡಳಿತ ಮಂಡಳಿಗೆ ಸೂಚಿಸಿದೆ

ಈ ಬಗ್ಗೆ ಮಾಧ್ವಮಗಳು ತಪ್ಪಾಗಿ ವಿಕ್ಲೇಷಿಸಬಾರದು ಎಂದು ನ್ಲಾಯಪೀಠ ಹೇಳಿದೆ

ಈ ಕರಡಿನಲ್ಲಿ ದೂರಸಂಪರ್ಕ ವಲಯದ ಸಾಧನೆ ಉತ್ತಮಪಡಿಸಲು ಪರವಾನಗಿ ಶುಲ್ಕ

ವಿಕ್ವ ಸೇವಾ ಬಾಧ್ಯತೆ ನಿಧಿ ಪರಿಷ್ಕರಣೆ ಸೇರಿದಂತೆ ವಿವಿಧ ಪ್ರಸ್ತಾವಗಳವೆ

ಭಾರತ ಮತ್ತು ಚೀನಾ ನಡುವೆ ನಾಥುಲಾ ಗಡಿ ಮೂಲಕ ದ್ವಿಪಕ್ಷೀಯ ವ್ಯಾಪಾರ ಪುನಾರಂಭಗೊಂಡಿದೆ ಕಳೆದ ವರ್ಷ ಡೋಕ್ಲಾಮ್ ಸಮಸ್ನೆ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ನಡುವಿನ ವ್ಯಾಪಾರಕ್ಕೆ ಅಡಚಣೆಯಾಗಿತ್ತು ಈ ವರ್ಷದ ವ್ಯಾಪಾರವನ್ನು ಮತ್ತಷ್ಟು ಸಮರ್ಥವಾಗಿ ಮತ್ತು ಸೌಹಾರ್ದಯುತವಾಗಿ ಮಾಡಲು ಉಭಯ ಪಕ್ಷಗಳ ಪ್ರತಿನಿಧಿಗಳು ನಿನ್ನೆ ಸಭೆ ನಡೆಸಿದರು ಹಣ ವಿನಿಮಯ ರಸ್ತೆ ಸಂಪರ್ಕತೆ ಮತ್ತು ಪ್ರತಿಕೂಲ ವಾತಾವರಣ ಸಂಬಂಧಿತ ಸಮಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತೆಂದು ಅಧಿಕಾರಿಯೊಬ್ಲರು ತಿಳಿಸಿದ್ದಾರೆ

ಈ ಅಂಶಗಳು ಮನುಷ್ಲನ ಆರೋಗ್ಟಕ್ಕೆ ತೀವ್ರ ದುಪ್ಪರಿಣಾಮ ಉಂಟು ಮಾಡುತ್ತವೆ

ಕುವೈತ್ನ ಅಲಿ ಸುಭಾ ಅಲ್ ಸಲೀಮ್ ಹಾಗೂ ಚೀನಾ ಮತ್ತು ಮಂಗೋಲಿಯಾದ ಕೆಲವು ನಗರಗಳಲ್ಲಿ ಮಾಲಿನ್ಲ ಪ್ರಮಾಣ ಅತ್ಲಧಿಕವಾಗಿದೆ ಎಂದು ಘಊಔ ಹೇಳಿದೆ

ಉತ್ತರ ಕೊರಿಯಾದೊಂದಿಗೆ ಯಾವುದೇ ಒಪ್ಪಂದಗಳ ಗೊಡವೆ ಇಲ್ಲದೇ ಅಮೆರಿಕಾದ ಸೇನಾಪಡೆಗಳು ಅಲ್ಲಿ ಇರಬಹುದು ಎಂದು ದಕ್ಷಿಣ ಕೊರಿಯಾ ತಿಳಿಸಿದೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಮೂನ್ ಜೇ ಇನ್ ಅವರ ವಕ್ತಾರ ಕಿಮ್ ಯೂಇ ಕ್ಲೇಂ ಅವರು ಈ ವಿಷಯ ತಿಳಿಸಿದ್ದು ಅಮೆರಿಕಾ ಸೇನಾಪಡೆಗಳು ದಕ್ಷಿಣ ಕೊರಿಯಾದಲ್ಲಿ ನೆಲೆಬಿದ್ದು ಭವಿಷ್ಣದಲ್ಲಿ ಉತ್ತರ ಕೊರಿಯಾ ಹಾಗೂ ಅಮೆರಿಕಾದೊಂದಿಗಿನ ಶಾಂತಿ ಒಪ್ಪಂದಕ್ಕೆ ಸಂಬಂಧ ಹೊಂದದ ವಿಚಾರವಾಗಿದೆ ಆದ್ದರಿಂದ ಅಂತಹ ಒಪ್ಪಂದಕ್ಕೆ ಸಹಿ ಆಗುವವರೆಗೂ ಅಮೆರಿಕಾ ಸೇನಾಪಡೆಗಳು ಅಲ್ಲಿ ಇರುವುದು ಸೂಕ್ತ ಎಂದು ಉತ್ತರ ಕೊರಿಯಾ ಹೇಳಿದೆ

ಕೊರಿಯಾ ಯುದ್ದಗಳ ಹಿನ್ನೆಲೆಯಲ್ಲಿ ಅಮೆರಿಕಾ ಅಲ್ಲಿ ಸೇನಾಪಡೆಗಳನ್ನು ನಿಯೋಜಿಸಿತ್ತು ಅದನ್ನು ಹಿಂತೆಗೆದುಕೊಳ್ಳುವಂತೆ ಉತ್ತರ ಕೊರಿಯಾ ಬಹುದಿನಗಳಿಂದ ಬೇಡಿಕೆ ಇಟ್ಟತ್ತು ಭಾನುವಾರ ನಿಧನರಾದ ಸಿನಿಮಾ ನಿರ್ಮಾಪಕ ಡಾ ಲೆಸ್ಟರ್ ಜೇಮ್ಸ್ ಪೈರಿಸ್ ಅವರ ಗೌರವಾರ್ಥ ಇಂದು ಶೋಕಾಚರಣೆ ದಿನ ಎಂದು ಶ್ರೀಲಂಕಾ ಸರ್ಕಾರ ಘೋಷಿಸಿದೆ

ಪೈರಿಸ್ ಅವರ ಅಂತ್ಯಕ್ರಿಯೆ ಇಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ

ಪೈರಿಸ್ ಅವರು ಕೊಲೊಂಬೊದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನಿಧನರಾದರು